ನಾಗರಿಕ ಸೇವಾ ಸಾಮರ್ಥ್ಯ ವರ್ಧನೆಯ ಕರ್ಮಯೋಗಿ ಕಾರ್ಯಕ್ರಮ ಮಾನವ ಸಂಪನ್ಮೂಲ ನಿರ್ವಹಣೆಯಲ್ಲಿ ಸುಧಾರಣೆ ತರಲಿದೆ ಪ್ರಧಾನಮಂತ್ರಿ

ಪ್ರಧಾನಮಂತ್ರಿ ಅವರಿಂದ ಇಂದು ರಾತ್ರಿ ವಿಡಿಯೋ ಭಾಷಣ ಜಾಗತಿಕ ನಾವಿನ್ನ

ನಾಗರಿಕ ಸೇವೆಗಳ ಸಾಮರ್ಥ್ಯವರ್ಧನೆಯ ರಾಷ್ಟೀಯ ಕಾರ್ಯಕ್ರಮ ಕರ್ಮಯೋಗಿ ಸರ್ಕಾರದಲ್ಲಿರುವ ಮಾನವ ಸಂಪನ್ಮೂಲ ನಿರ್ವಹಣೆಯ ಪದ್ದತಿಗಳಲ್ಲಿ ಆಮೂಲಾಗ ಸುಧಾರಣೆ ತರಲಿದೆ ಇದು ನಾಗರಿಕ ಸೇವಾಧಿಕಾರಿಗಳ ಸಾಮರ್ಥ್ಯ ವರ್ಧನೆಗೆ ಸುಸಜ್ಜಿತ ಮೂಲಸೌಕರ್ಯವನ್ನು ಹೆಚ್ಚಿಸಲಿದೆ ಎಂದು ಪ್ರಧಾನಮಂತಿ ನರೇಂದ ಮೋದಿ ತಿಳಿಸಿದ್ದಾರೆ ಅವರು ತಮ್ಮ ಸರಣಿ ಟ್ವೀಟ್ಗಳಲ್ಲಿ ಐಜಿಓಟಿ ವೇದಿಕೆಯು ಮಾನವ ಸಂಪನ್ಮೂಲ ನಿರ್ವಹಣೆ ಮತ್ತು ನಿರಂತರ ಕಲಿಕೆಯ ಬದಲಾವಣೆಗೆ ಅವಕಾಶ ಕಲ್ಪಿಸಲಿದೆ ಕರ್ಮಯೋಗಿ ಯೋಜನೆ ನಾಗರಿಕ ಸೇವಾಧಿಕಾರಿಗಳನ್ನು ತಂತ್ರಜ್ಞಾನ ಮತ್ತು ಪಾರದರ್ಶಕತೆಯೊಂದಿಗೆ ಹೆಚ್ಚು ಸೃಜನಶೀಲ ರಚನಾತ್ಮಕ ಮತ್ತು ನಾವಿನ್ಯಪೂರ್ಣಗೊಳಿಸಿ ಭವಿಷ್ಯಕ್ಕೆ ಸನ್ನದ್ದಗೊಳಿಸಲಿದೆ ಎಂದು ಅವರು ಹೇಳಿದ್ದಾರೆ ಕರ್ಮಯೋಗಿ ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿರುವುದಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೂ ಸಹ ಶ್ಲಾಘನೆ ವ್ಯಕ್ತಪಡಿಸಿದ್ದು ಇದು ನಾಗರಿಕ ಸೇವೆಗಳಲ್ಲಿ ಪರಿವರ್ತನಾತ್ಮಕ ಬದಲಾವಣೆಯನ್ನು ತರುವ ಗುರಿ ಹೊಂದಿದೆ ಎಂದು ತಿಳಿಸಿದ್ದಾರೆ

ಯುಎಸ್ಐಎಸ್ಪಿಎಫ್ ಒಂದು ಲಾಭರಹಿತ ಸಂಸ್ಡೆಯಾಗಿದ್ಲು ಇದು ಭಾರತ ಅಮೆರಿಕ ನಡುವಿನ ಪಾಲುದಾರಿಕೆಗಾಗಿ ಕಾರ್ಯ ನಿರ್ವಹಿಸುತ್ತಿದೆ

ಜಾಗತಿಕ ಉತ್ಪಾದನಾ ಕೇಂದ್ರವಾಗಲು ಭಾರತದ ಸಮರ್ಥ ಅನಿಲ ಮಾರುಕಟ್ಟೆಯಲ್ಲಿನ ಅವಕಾಶಗಳು ವಿದೇಶಿ ನೇರ ಹೂಡಿಕೆ ಆಕರ್ಷಿಸಲು ಸುಲಭ ವ್ಯವಹಾರ ತಾಂತ್ರಿಕ ಕ್ಷೇತ್ರದಲ್ಲಿ ಸಾಮಾನ್ಯ ಅವಕಾಶಗಳು ಮತ್ತು ಸವಾಲುಗಳು ಇಂಡೋ ಪೆಸಿಫಿಕ್ ಆರ್ಥಿಕ ಸಮಸ್ಯೆಗಳು ಸಾರ್ವಜನಿಕ ಆರೋಗ್ಯದಲ್ಲಿ ಹೊಸತನ ಮುಂತಾದ ವಿಷಯಗಳನ್ನು ಇದು ಒಳಗೊಂಡಿದೆ ಈ ವರ್ಚುವಲ್ ಶ್ವಂಗಸಭೆಯಲ್ಲಿ ಕೇಂದ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಸಹ ಭಾಗವಹಿಸುತ್ತಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಷ್ಯಾ ತಲುಪಿದ್ದು ಶಾಂಫೈ ಸಹಕಾರ ಸಂಘಟನೆ ಆಯೋಜಿಸಿರುವ ರಕ್ಷಣಾ ಸಚಿವರ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಭಯೋತ್ಸಾದನೆ ಮತ್ತು ಉಗ್ರಗಾಮಿ ಚಟುವಟಿಕೆ ನಿಗ್ರಹಕ್ಕೆ ರಕ್ಷಣಾ ಸಚಿವರುಗಳ ಸಮ್ಮೇಳನದಲ್ಲಿ ಚರ್ಚೆ ನಡೆದು ಪರಿಹಾರ ಸೂತ್ರ ಕಂಡುಹಿಡಿಯುವ ಸಾಧ್ಯತೆ ಇದೆ ಎಂದು ವರದಿಯಾಗಿದೆ ರಕ್ಷಣಾ ಸಚಿವರ ಸಮ್ಮೇಳನವನ್ನು ರಷ್ಯಾದ ರಕ್ಷಣಾ ಮಂತ್ರಿ ಜನರಲ್ ಸೆರ್ಗೆ ಷೋಯಿಗು ಅವರು ಆಯೋಜಿಸಿದ್ದು ಅವರ ಅಮಂತ್ರಣದ ಮೇರೆಗೆ ಭಾರತದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ನಾಳೆ ನಡೆಯಲಿರುವ ಶ್ವಂಗಸಭೆಯಲ್ಲಿ ಸದಸ್ಯ ರಾಷ್ಟ್ರಗಳ ದ್ವಿಪಕ್ಷೀಯ ಬಾಂಧವ್ಯ ವ್ಪದ್ಲಿಯ ಜೊತೆಗೆ ರಕ್ಷಣಾ ಕ್ಷೇತ್ರದಲ್ಲಿನ ಸುಧಾರಣೆ ಕುರಿತು ಚರ್ಚಿಸುವ ಸಾಧ್ಯತೆಗಳಿವೆ ಎಂದು ನಮ್ಮ ಪ್ರತಿನಿಧಿ ವರದಿ ಮಾಡಿದ್ದಾರೆ

ಭಾರತದ ಭೂಸೇನೆಯ ಮಹಾದಂದನಾಯಕ ಜನರಲ್ ಎಂ

ನರವಣೆ ಅವರು ಲಡಾಕ್ ಕೇಂದ್ರಾಡಳಿತ ಪ್ರದೇಶದ ಸೇನಾ ಮುಂಚೂಣಿ ವಲಯಕ್ಕೆ ಎರಡು ದಿನಗಳ ಭೇಟಿಯಲ್ಲಿದ್ದಾರೆ ಇಂದು ಬೆಳಗ್ಗೆ ಈ ವಲಯಕ್ಕೆ ಆಗಮಿಸಿದ ಜನರಲ್ ನರವಣೆ ಭಾರತ ಚೀನಾ ವಾಸ್ತವಿಕ ಗಡಿ ರೇಖೆಯಲ್ಲಿ ನಡೆದಿರುವ ಸೇನಾ ಸಿದ್ದತೆಗಳನ್ನು ಪರಿಶೀಲಿಸಿದರು ಉಭಯ ದೇಶಗಳ ನಡುವೆ ಈ ಪ್ರದೇಶದಲ್ಲಿ ಮತ್ತೆ ಉಂಟಾಗಿರುವ ಬಿಗುವಿನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಸೇನಾ ವರಿಷ್ಣರು ಅಲ್ಲಿಗೆ ಭೇಟಿ ನೀಡಿರುವುದು ಮಹತ್ವ ಪಡೆದುಕೊಂಡಿದೆ ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಪ್ರಶ್ನೋತ್ತರ ಕಲಾಪದ ಮೇಲೆ ನಿರ್ಬಂಧ ವಿಧಿಸುವು ಸಂಬಂಧ ಎಲ್ಲ ವಿರೋಧ ಪಕ್ಷಗಳೊಂದಿಗೆ ಮಾತುಕತೆ ನಡೆಸಿರುವುದಾಗಿ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಷಿ ತಿಳಿಸಿದ್ದಾರೆ

ಶೂನ್ಯ ವೇಳೆಯನ್ನು ಒಂದು ಗಂಟೆಯಿಂದ ಅರ್ಧ ಗಂಟೆಗೆ ಇಳಿಸುವುದಕ್ಕೂ ಎಲ್ಲರೂ ಒಪ್ಪಿಗೆ ಸೂಚಿಸಿದ್ದಾರೆ ಚುಕ್ಕೆ ರಹಿತ ಪ್ರಶ್ನೆಗಳಿಗೆ ಉತ್ತರಿಸಲು ಸಹ ಸರ್ಕಾರ ಸಿದ್ದವಿದೆ ಸರ್ಕಾರ ಚರ್ಚೆಯಿಂದ ಹಿಂದೆ ಸರಿಯುತ್ತಿಲ್ಲ ಮತ್ತು ಕಲಾಪಗಳ ಸಲಹಾ ಸಮಿತಿ ನಿರ್ಧಾರದ ಮೇರೆಗೆ ಎಲ್ಲ ವಿಷಯಗಳ ಮೇಲೂ ಚರ್ಚಿಸಲಾಗುವುದು ಎಂದು ಅವರು ಹೇಳಿದರು

ಜಾಗತಿಕ ಮಟ್ಟದಲ್ಲಿ ಅತ್ಯುತ್ತಮ ಅಭಿವ್ವದ್ದಿಶೀಲ ರಾಷ್ಟ್ರಗಳ ಪಟ್ಟಿಗೆ ಭಾರತ ಸೇರ್ಪಡೆಯಾಗಿದ್ದು ಇದು ಅತ್ಯುತ್ತಮ ಸಾಧನೆಯಾಗಿದೆ

ಐಐಟಿ ದೆಹಲಿ ಮತ್ತು ಬಾಂಬೆ ಬೆಂಗಳೂರಿನ ಐಐಎಸ್ಸಿ ಮತ್ತು ಇತರೆ ವೈಜ್ಞಾನಿಕ ಸಂಸ್ಥೆಗಳು ಅತ್ಯುತ್ತಮ ಕೆಲಸ ಮಾಡುತ್ತಿವೆ ಭಾರತ ಮಧ್ಯಮ ಆದಾಯದ ಆರ್ಥಿಕತೆ ಹೊಂದಿದ್ದರೂ ಆವಿಷ್ಕಾರದಲ್ಲಿ ಅತ್ಯುತ್ತಮ ಕೆಲಸ ಮಾಡುತ್ತಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ ದೇಶದಲ್ಲಿ ಸಾಹಸ ಪ್ರವಾಸವನ್ನು ಪ್ರೋತ್ಸಾಹಿಸಲು ಕೈಗೊಳ್ಳಲಾದ ವಿವಿಧ ಕ್ರಮಗಳನ್ನು ಕೇಂದ್ರ ಪ್ರವಾಸೋದ್ಯಮ ಸಚಿವ ಪ್ರಹ್ನಾದ್ ಸಿಂಗ್ ಪಟೇಲ್ ಅವಲೋಕಿಸಿದರು ಭಾರತೀಯ ಪ್ರವಾಸೋದ್ಯಮ ಮತ್ತು ಪ್ರವಾಸ ನಿರ್ವಹಣೆ ಸಂಸ್ಡೆ ರಾಷ್ಟೀಯ ಜಲ ಕ್ರೀಡಾ ಸಂಸ್ಡೆ ಭಾರತೀಯ ಕೌಶಲ್ಯ ಮತ್ತು ರ್ವತಾರೋಹಣ ಸಂಸ್ಲೆ ಭಾರತೀಯ ರ್ವತಾರೋಹಣ ಪ್ರತಿಷ್ಣಾನ ಮತ್ತು ಭಾರತೀಯ ಸಾಹಸ ಚಾರಣ ನಿರ್ವಹಣಾ ಸಂಘದ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು

ಪ್ರಸ್ತುತ ಎನ್ ಐ ಡಬ್ಲು ಎಸ್ ಹೆಚ್ಚು ಜನರಿಗೆ ತರಬೇತಿ ನೀಡಲು ಅನುವಾಗುವಂತೆ ನದಿಗಳು ಮತ್ತು ಕಡಲ ಪ್ರದೇಶದ ಭಾಗಗಳಿಗೆ ಹೆಚ್ಚು ಒತ್ತು ನೀಡುತ್ತಿದೆ ಎಂದು ಹೇಳಿದರು ಜಲ ಕ್ರೀಡಾ ಚಟುವಟಿಕೆಗಳಿಗಾಗಿ ವಿವಿಧ ರಾಜ್ಯ ಸರ್ಕಾರಗಳೊಂದಿಗೂ ಸಂಪರ್ಕದಲ್ಲಿರುವಂತೆ ಅವರು ನಿರ್ದೇಶಿಸಿದ್ದಾರೆ ದೇಶದ ಪ್ರತಿಯೊಂದು ಮನೆಗೆ ಶುದ್ದ ಕುಡಿಯುವ ನೀರು ಪೊರೈಸುವ ಯೋಜನೆ ಜಾರಿ ವೇಳಿ ವಿವಿಧ ಅಂಶಗಳಿಗೆ ಒತ್ತು ನೀಡುವಂತೆ ಕೇಂದ್ರ ಜಲಶಕ್ತಿ ಸಚಿವಾಲಯ ಎಲ್ಲ ರಾಜ್ಯಗಳಿಗೆ ಸೂಚನೆ ನೀಡಿದೆ

ಇದರೊಂದಿಗೆ ಸೋಂಕಿತರ ಒಟ್ಟು ಸಂಖ್ಯೆ